ವಿಡಿಯೋ ಕಾನ್ಟರೆನ್ಸ್ ಮೂಲಕ ಉದ್ಯಮದ ಪ್ರತಿನಿಧಿಗಳೊಂದಿಗೆ ನಿನ್ನೆ ನಡೆದ ಸಭೆಯಲ್ಲಿ ಮಾತನಾದಿದ ತೋಮರ್ ಆತ್ಮನಿರ್ಭರ್ ಭಾರತ್ ಬಗ್ಗೆ ನಿರ್ದಿಷ್ಟ ಗಮನ ಹರಿಸಿ ರೈತರ ಕಲ್ಯಾಣಕ್ನಾಗಿ ಸರ್ಕಾರ ಹಲವಾರು ಕ್ರಮಗಳನ್ನು ತೆಗೆದುಕೊಳ್ಳುತ್ತಿದೆ ಎಂದು ವಿವರಿಸಿದರು

ಈ ನಿಧಿಯು ಸುಗ್ಗಿಯ ನಂತರ ಶೇಖರಣೆ ಮತ್ತು ಸಂಸ್ಲರಣಾ ಸೌಲಭ್ಯಗಳನ್ನು ನಿರ್ಮಿಸಲು ಹೆಚ್ಚಾಗಿ ರೈತ ಉತ್ಪಾದಕ ಸಂಸ್ಥೆಗಳಿಗೆ ನೆರವು ನೀಡಲು ಯೋಜನೆ ಹಾಕಿಕೊಳ್ಳಲಾಗಿದೆ ಎಂದು ಸಚಿವರು ತಿಳಿಸಿದ್ದಾರೆ ಕ್ಬಡಿ ಮೂಲಸೌಕರ್ಯಗಳನ್ನು ಬಲಪದಿಸಲು ಗೋದಾಮುಗಳ ಅಭಿವೃದ್ದಿ ಮತ್ತು ಸುಧಾರಣೆ ಕೋಲ್ಡ್ ಸ್ಟೋರೇಜ್ ಪ್ಯಾಕ್ ಹೌಸ್ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ಮಾರುಕಟ್ಟೆ ಸೌಲಭ್ಯಗಳನ್ನು ಹೆಚ್ಚಿಸಲು ಈ ನಿಧಿ ಅನುಕೂಲವಾಗಲಿದ್ದು ಇದು ರೈತರ ಆದಾಯವನ್ನು ಹೆಚ್ಚಿಸುತ್ತದೆ ಜತೆಗೆ ಗ್ರಾಮೀಣ ಆರ್ಥಿಕತೆ ಬೆಳವಣಿಗೆಗೂ ಪೂರಕವಾಗಲಿದೆ ಎಂದರು

ಕೊರೊನಾ ಸೋಂಕಿನ ಹಿನ್ನೆಲೆಯಲ್ಲಿ ಕೃಷಿ ಕ್ಷೇತ್ರಕ್ಕೆ ನೆರವು ನೀಡುವ ಪ್ರಯತ್ನದ ಭಾಗವಾಗಿ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮೂಲಕ ರೈತರಿಗೆ ರಿಯಾಯಿತಿ ಸಾಲವನ್ನು ನೀಡಲು ವಿಶೇಷ ಅಭಿಯಾನ ನಡೆಯುತ್ತಿದೆ ಎಂದು ಹಣಕಾಸು ಸಚಿವಾಲಯ ತಿಳಿಸಿದೆ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

ಕೇಂದ್ರ ವಸತಿ ಮತ್ತು ನಗರಾಭಿವೃದ್ದಿ ಸಚಿವ ಹರ್ದಿಪ್ಸಿಂಗ್ ಪುರಿ ನಿನ್ನೆ ಪ್ರಶಸ್ತಿ ವಿಜೇತ ನಗರಗಳ ಹೆಸರು ಪ್ರಕಟಿಸಿದರು ಜನಸಂಖ್ಯೆಯ ಆಧಾರದ ಮೇಲೆ ಹಲವು ವರ್ಗಗಳಲ್ಲಿ ಈ ಸರ್ವೇಕ್ಷಣೆಯನ್ನು ನಡೆಸಲಾಗಿದೆ

ಆವಿಷ್ಕಾರದ ಚೆಂತನೆ ತಂತ್ರಜ್ಞಾನ ಮಧ್ಯಸ್ಥಿಕೆ ಮತ್ತು ನಗರಗಳಲ್ಲಿ ಸ್ವಚ್ಚತಾ ಕಾರ್ಯದಲ್ಲಿ ಪಾಲ್ಗೊಂಡಿರುವ ಸಕ್ರಿಯ ಸಂಸ್ದೆಗಳ ಪಾಲುದಾರಿಕೆಯೊಂದಿಗೆ ನೈರ್ಮಲೀಕರಣ ಮತ್ತು ತ್ಯಾಜ್ಯ ನಿರ್ವಹಣೆ ಕುರಿತ ಹೊಸ ಮಾರ್ಗೋಪಾಯಗಳು ಬೆಳಕಿಗೆ ಬಂದಿವೆ ಎಂದು ಸಚಿವರು ಹೇಳಿದರು

ರಾಜ್ಯದ ಕೆರಾಡ್ ಸಸ್ವಾಡ್ ಮತ್ತು ಲೋನಾವಳ ಪಟ್ಟಣಗಳು ಈ ಗೌರವಕ್ಕೆ ಪಾತ್ರವಾಗಿವೆ

ಗಂಗಾನದಿ ತೀರದ ಅತ್ಯಂತ ಸ್ವಚ್ದ ನಗರ ಪ್ರಶಸ್ತಿಗೆ ಉತ್ತರಪ್ರದೇಶದ ವಾರಾಣಸಿ ಪಾತ್ರವಾಗಿದೆ ಕರ್ನಾಟಕದ ರಾಜಧಾನಿ ಬೆಂಗಳೂರು ನಗರಕ್ಕೆ ಅತ್ಯುತ್ತಮ ಸ್ವಸುಸ್ಥಿರ ನಗರ ಪ್ರಶಸ್ತಿ ದೊರೆತಿದೆ

ದೇಶದ ಅತ್ಯಂತ ಸ್ವಚ್ಛ ರಾಜಧಾನಿ ನಗರ ಪ್ರಶಸ್ತಿ ರಾಷ್ಟ್ರ ರಾಜಧಾನಿ ದೆಹಲಿಗೆ ದೊರೆತಿದೆ ಕಂಟೋನ್ಮೆಂಟ್ ವರ್ಗದಲ್ಲಿ ಪಂಜಾಬ್ ಜಲಂಧರ್ ನಗರ ಪ್ರಶಸ್ತಿ ಪಡೆದುಕೊಂಡಿದೆ

ಅಶ್ವಥನಾರಾಯಣ ತಿಳಿಸಿದ್ದಾರೆ ವಿದ್ಯಾರ್ಥಿಗಳು ಆನ್ಲೈನ್ ಮೂಲಕ ಫಲಿತಾಂಶ ವೀಕ್ಷಿಸಬಹುದು

ನೌಕರರ ರಾಜ್ಯ ವಿಮೆ ಇಎಸ್ಐ ಯೋಜನೆಯಡಿ ಬರುವ ಕಾರ್ಮಿಕರಿಗೆ ನಿರುದ್ಯೋಗ ಲಾಭವನ್ನು ಪಾವತಿಸುವ ಅಟಲ್ ಬಿಮಿತ್ ವ್ಯಕ್ತಿ ಕಲ್ಯಾಣ ಯೋಜನೆ ಇಎಸ್ಐಸಿ ಜಾರಿಗೊಳಿಸುತ್ತಿದೆ

ಭಾರತೀಯ ನಿಯೋಗದ ನೇತೃತ್ವವನ್ನು ವಿದೇಶಾಂಗ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಅವರು ವಹಿಸಿದ್ದರೆ ಚೀನಾದ ವಿದೇಶಾಂಗ ಸಚಿವಾಲಯದ ಗದಿ ಮತ್ತು ಸಾಗರ ವಿಭಾಗದ ಮಹಾನಿರ್ದೇಶಕರು ಚೀನಾದ ನಿಯೋಗದ ಸಾರಥ್ಯ ವಹಿಸಿದ್ದರು ಭಾರತ ಚೀನಾ ಗಡಿ ಪ್ರದೇಶಗಳಲ್ಲಿ ಅಸ್ತಿತ್ವದಲ್ಲಿರುವ ಪರಿಸ್ಥಿತಿಯ ಬಗ್ಗೆ ಉಭಯ ಕಡೆಯವರು ನಿಸ್ಸಂಶಯವಾಗಿ ಮತ್ತು ಆಳವಾದ ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಂಡಿದ್ದಾರೆ ಎಂದು ವಿದೇಶಾಂಗ ಸಚಿವಾಲಯದ ವಕ್ತಾರ ಅನುರಾಗ್ ಶ್ರೀವಾಸ್ತವ ಹೇಳಿದ್ದಾರೆ ಇಬ್ಬರು ವಿದೇಶಾಂಗ ಸಚಿವರು ಮತ್ತು ಇಬ್ಬರು ವಿಶೇಷ ಪ್ರತಿನಿಧಿಗಳ ನಡುವೆ ಮಾಡಿಕೊಂಡ ಒಪ್ಪಂದಗಳಿಗೆ ಅನುಸಾರವಾಗಿ ಪಶ್ಚಿಮ ವಲಯದಲ್ಲಿನ ವಾಸ್ತವಿಕ ನಿಯಂತ್ರಣ ರೇಖೆಯ ಉದ್ದಕ್ಕೂ ಸೈನ್ಯವನ್ನು ಸಂಪೂರ್ಣವಾಗಿ ನಿಯೋಜಿಸುವ ನಿಟ್ಟಿನಲ್ಲಿ ಉಭಯ ಕಡೆಯವರು ಪ್ರಾಮಾಣಿಕವಾಗಿ ಕೆಲಸ ಮಾಡುವುದನ್ನು ಮುಂದುವರಿಸುತ್ತಾರೆ ಎಂದು ಅವರು ಪುನರುಚ್ಚರಿಸಿದ್ದಾರೆ ಈ ಸಂದರ್ಭದಲ್ಲಿ ಅವರು ಬಾಕಿ ಇರುವ ಸಮಸ್ಯೆಗಳನ್ನು ತ್ವರಿತವಾಗಿ ಮತ್ತು ಅಸ್ತಿತ್ವದಲ್ಲಿರುವ ಒಪ್ಪಂದಗಳು ಮತ್ತು ನಿಯಮಗಳಿಗೆ ಅನುಸಾರವಾಗಿ ಪರಿಹರಿಸಲು ಪರಸ್ಪರ ಒಪ್ಪಿಕೊಳ್ಳಲಾಗಿದೆ ದ್ವಿಪಕ್ಷೀಯ ಸಂಬಂಧಗಳ ಒಟ್ಲಾರೆ ಅಭಿವ್ವದ್ದಿಗೆ ಗಡಿ ಪ್ರದೇಶಗಳಲ್ಲಿ ಶಾಂತಿ ಮತ್ತು ನೆಮ್ಮದಿಯ ಪುನರ್ ಸ್ಥಾಪನೆ ಅಗತ್ಯ ಎಂದು ಎರಡೂ ಕಡೆಯವರು ಒಪ್ಪಂದ ಮಾಡಿಕೊಂಡಿದ್ದಾರೆ ಭಯೋತ್ಪಾದನೆ ಚಟುವಟಿಕೆಗಳಿಗೆ ಕುಮ್ಮಕ್ಕು ನೀಡುತ್ತಿರುವ ಪಾಕಿಸ್ತಾನವನ್ನು ಪ್ರತ್ಯೇಕಿಸಬೇಕು ಎಂದು ಭಾರತ ಅಂತಾರಾಷ್ಟೀಯ ಸಮುದಾಯಕ್ಕೆ ಒತ್ತಾಯಿಸಿದೆ ಸಂಸತ್ ಸ್ಪೀಕರ್ಗಳ ಐದನೇ ವಿಶ್ವ ಸಮ್ಮೇಳನದಲ್ಲಿ ಪಾಕಿಸ್ತಾನ ನೀಡಿದ ಹೇಳಿಕೆಗೆ ಭಾರತ ನಿನ್ನೆ ಉತ್ತರಿಸುವ ಹಕ್ಕನ್ನು ಚಲಾಯಿಸಿದೆ

ಇದು ಹಫೀಜ್ ಸಯೀದ್ ಮಸೂದ್ ಅಜರ್ ಮತ್ತು ಎಹ್ಪಾನುಲ್ಲಾ ಎಹ್ಪಾನ್ ಅವರ ವಿರುದ್ದದ ಯಾವುದೇ ಕ್ರಮಕ್ಶೆಗೊಳ್ಳದಿರುವುದು ಸ್ವಷ್ಟವಾಗಿದೆ ಜಮ್ಮು ಮತ್ತು ಕಾಶ್ವೀರ ಭಾರತದ ಅವಿಭಾಜ್ಯ ಅಂಗವಾಗಿ ಉಳಿದಿದೆ ಎಂದು ಭಾರತ ಹೇಳಿದೆ ಪಾಕಿಸ್ತಾನದ ಬಂಧನದಲ್ಲಿರುವ ಕುಲಭೂಷಣ್ ಜಾಧವ್ ಪ್ರಕರಣದ ಸಂಬಂಧ ಭಾರತ ಪಾಕಿಸ್ತಾನದೊಂದಿಗೆ ರಾಜತಾಂತ್ರಿಕ ಮಾರ್ಗಗಳಲ್ಲಿ ನಿರಂತರ ಸಂಪರ್ಕದಲ್ಲಿದೆ ಅಂತಾರಾಷ್ಟೀಯ ನ್ಯಾಯಾಲಯದ ಆದೇಶದನ್ವಯ ಮುಕ್ತ ಹಾಗೂ ನ್ಯಾಯಯುತ ವಿಚಾರಣೆಗಾಗಿ ಜಾದವ್ ಅವರ ಪರ ಭಾರತದ ವಕೀಲರು ಪ್ರತಿನಿಧಿಸಲಿದ್ದಾರೆ ಎಂದು ವಿದೇಶಾಂಗ ಸಚಿವಾಲಯದ ವಕ್ತಾರ ಅನುರಾಗ್ ಶ್ರೀವಾಸ್ತವ್ ಮಾಧ್ಯಮಗಳಿಗೆ ತಿಳಿಸಿದ್ದಾರೆ